ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬ ಆಚರಣೆ ಗಣ್ಯರ ಶುಭಾಶಯ

ಈ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ದೈನಂದಿನ ಜೀವನದಲ್ಲಿ ನಾವು ಎದುರಿಸುತ್ತಿರುವ ಕೆಲವು ಪ್ರಮುಖ ಸಮಸ್ಯೆಗಳನ್ನು ಪರಿಹರಿಸಲು ವಿದ್ಯಾರ್ಥಿಗಳಿಗೆ ವೇದಿಕೆ ಒದಗಿಸಲು ಸ್ಟಾರ್ಟ್ ಇಂಡಿಯಾ ಹ್ಯಾಕಥಾನ್ ಎಂಬುದು ಒಂದು ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ ದೇಶಾದ್ಯಂತ ಭಾಗವಹಿಸುವ ಎಲ್ಲಾ ಅಭ್ಯರ್ಥಿಗಳನ್ನು ಒಟ್ಟಿಗೆ ಸಂಪರ್ಕಿಸಲು ಗ್ರ್ಯಾಂಡ್ ಫಿನಾಲೆಯನ್ನು ಆನ್ಲೈನ್ನಲ್ಲಿ ಆಯೋಜಿಸಲಾಗುತ್ತದೆ ಇದಕ್ಕಾಗಿ ಸುಧಾರಿತ ಆನ್ಲೈನ್ ವೇದಿಕೆಯನ್ನು ವಿಶೇಷವಾಗಿ ಸ್ಥಾಪಿಸಲಾಗಿದೆ

ಶಾಲೆ ಮತ್ತು ಉನ್ನತ ಶಿಕ್ಷಣ ಎರಡರಲ್ಲೂ ದೊಡ್ಡ ಮಟ್ಸದ ಸುಧಾರಣೆಗಳಿಗೆ ಈ ನೀತಿ ದಾರಿ ಮಾದಿಕೊಡಲಿದೆ

ಈ ನೀತಿ ಭಾರತವನ್ನು ವಿಶ್ವ ಮಟ್ಟದಲ್ಲಿ ಜ್ಞಾನದ ಮಹಾಶಕ್ತಿಯಾಗಿಸಲಿದೆ ಎಂದು ಅವರು ಹೇಳಿದ್ದಾರೆ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ರಮೇಶ್ ಪೋಖ್ರಿಯಾಲ್ ಈ ಹೊಸ ಶಿಕ್ಷಣ ನೀತಿಯ ಉದ್ದೇಶ ಪ್ರತಿ ಮಗುವಿಗೆ ಅವಕಾಶದ ಬಾಗಿಲು ತೆರೆದು ಅವರ ಸಮಗ್ರ ಬೆಳವಣಿಗೆಯನ್ನು ಖಾತರಿಪದಿಸುವುದಾಗಿದೆ ಎಂದು ಹೇಳಿದ್ದಾರೆ ಮುಸ್ಲಿಂ ಧರ್ಮೀಯರ ಪ್ರಮುಖ ಮತ್ತು ಪವಿತ್ರ ಹಬ್ಬಗಳ ಪೈಕಿ ಒಂದಾದ ಬಕ್ರೀದ್ ಹಬ್ಬವನ್ನು ಇಂದು ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಆಚರಿಸಲಾಗುತ್ತದೆ ಸೌದಿ ಅರೇಬಿಯಾ ಯುಎಇ ಮತ್ತು ಕೆಲವು ಕೊಲ್ಲಿ ದೇಶಗಳಲ್ಲಿ ನಿನ್ನೆ ಹಬ್ಬ ಆಚರಿಸಲಾಗಿದೆ

ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಬಕ್ರಿದ್ ಹಬ್ಬದ ಹಿನ್ನೆಲೆಯಲ್ಲಿ ಮುಸ್ಲಿಂ ಭಾಂದವರಿಗೆ ಶುಭಾಶಯ ಕೋರಿ ಈ ಹಬ್ಬದ ಸಂದರ್ಭದಲ್ಲಿ ಪರಸ್ಪರ ಸಂತಸ ವಿನಿಮಯ ಮಾಡಿಕೊಂಡು ಸೌಹಾರ್ದತೆ ಕಾಪಾದಲು ಮುಂದಾಗಬೇಕು

ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ದು ಜಾಗತಿಕ ಭ್ರಾತೃತ್ವ ಶಾಂತಿ ತ್ಯಾಗದ ಸಂದೇಶಗಳು ಬದುಕಿಗೆ ಮಾರ್ಗದರ್ಶನವಾಗಲಿ ಎಂದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈದ್ ಉಲ್ ಆಜಾ ಅಂಗವಾಗಿ ಜನತೆಗೆ ಶುಭ ಹಾರೈಸಿದ್ದಾರೆ ಸೌಹಾರ್ದಯುತ ಹಾಗೂ ಎಲ್ಲರನ್ನೊಳಗೊಂಡ ಸಮಾಜ ಸೃಷ್ಟಿಸಲು ಈ ಹಬ್ಬ ಸ್ಪೂರ್ತಿ ನೀಡಲಿದೆ ಎಂದು ಪ್ರಧಾನಮಂತ್ರಿ ಮೋದಿ ಆಶಯ ವ್ಯಕ್ತಪದಿಸಿದ್ದಾರೆ ಸಹೋದರತ್ವ ಹಾಗೂ ಅನುಕಂಪದ ಸ್ಪೂರ್ತಿಯನ್ನು ಈ ಹಬ್ಬ ಮತ್ತಷ್ಟು ಅನುರಣಿಸಲಿದೆ ಎಂದು ಅವರ ಆಶಯ ವ್ಯಕ್ತಪಡಿಸಿದ್ದಾರೆ

ಲೋಕಮಾನ್ಯ ತಿಲಕ್ ಅವರ ಬುದ್ದಿಶಕ್ತಿ ಧೈರ್ಯ ನ್ಯಾಯಪ್ರಜ್ಞೆ ಹಾಗೂ ಸ್ವರಾಜ್ಯ ಕಲ್ಪನೆ ಪ್ರತಿಯೊಬ್ಬರನ್ನು ನಿರಂತರವಾಗಿ ಪ್ರೇರೇಪಿಸಲಿದೆ ಎಂದು ಮೋದಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಗಂಗಾಧರನಾಥ ತಿಲಕ್ ಅವರು ಸ್ವಯಂ ಆಡಳಿತ ಪ್ರತಿಯೊಬ್ಬ ಭಾರತೀಯನ ಜನ್ಮಸಿದ್ದ ಹಕ್ಕು ಎಂದು ಪ್ರತಿಪಾದಿಸಿ ಹೋರಾಟ ನಡೆಸಿದ ಅಪ್ರತಿಮ ನಾಯಕ ಹಾಗೂ ಸಮಾಜ ಸುಧಾರಕರಾಗಿದ್ದರು ಎಂದು ಸ್ಕರಿಸಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರಸಂಪರ್ಕ ಕ್ಯೆಗಾರಿಕೆ ವಲಯದ ಸಿಬ್ಬಂದಿಗೆ ಶುಭಾಶಯ ಕೋರಿದ್ದಾರೆ ಈ ವಿಶೇಷ ಸಂದರ್ಭದ ಅಂಗವಾಗಿ ದೂರಸಂಪರ್ಕ ಇಲಾಖೆ ಮತ್ತು ಭಾರತದ ಸೆಲ್ಯುಲಾರ್ ಆಪರೇಟರುಗಳ ಸಂಸ್ಥೆ ದೇಶ್ ಕೀ ಡಿಜಿಟಲ್ ಉಡಾನ್ ಎನ್ನುವ ವಿಶೇಷ ಆನ್ಲ್ಟೆನ್ ಕಾರ್ಯಕ್ರಮವನ್ನು ಆಯೋಜಿಸಿವೆ ದೂರಸಂಪರ್ಕ ವಲಯದ ಅಭಿವೃದ್ದಿಯಲ್ಲಿ ಈ ಸಂಸ್ಥೆಗಳ ಕೊಡುಗೆ ಮಹತ್ವದ್ದಾಗಿದೆ

ಆದರೆ ಪ್ರಸ್ತುತ ಅದು ಸಬಲೀಕರಣದ ಪ್ರಮುಖ ಸಾಧನವಾಗಿದೆ ಎಂದು ಪ್ರಧಾನಮಂತ್ರಿ ಮೋದಿ ಸಂದೇಶದಲ್ಲಿ ಮೆಚ್ಚುಗೆ ವ್ಯಕ್ತಪದಿಸಿದ್ದಾರೆ

ಕಂಟೈನ್ಮೆಂಟ್ ವಲಯ ಹೊರತುಪದಿಸಿ ಉಳಿದೆಡೆ ಮತ್ತಷ್ಟು ಚಟುವಟಿಕೆಗಳಿಗೆ ಅವಕಾಶ ನೀಡಲಾಗಿದೆ ಕೇಂದ್ರದ ಮಾರ್ಗಸೂಚಿಯಂತೆ ಕರ್ನಾಟಕ ಸರ್ಕಾರ ಕೂದ ಪರಿಷ್ಕ ತ ಮಾರ್ಗಸೂಚಿ ಬಿದುಗಡೆ ಮಾಡಿದೆ ಇಂದಿನಿಂದ ರಾತ್ರಿ ಕರ್ಫ್ಯೂ ಇರುವುದಿಲ್ಲ

ಇದಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೊರಡಿಸಿರುವ ನಿಯಮಗಳನ್ನು ಪಾಲಿಸಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜತೆ ಸಮಗ್ರ ಮಾತುಕತೆ ನಂತರ ಕೇಂದ್ರ ಗ್ಬಹ ಸಚಿವಾಲಯ ಆದೇಶ ಜಾರಿ ಮಾಡಿದೆ

ಸ್ವಾತಂತ್ರ್ ದಿನಾಚರಣೆಯನ್ನು ರಾಜ್ಯ ಜಿಲ್ಲಾ ಉಪ ವಿಭಾಗ ಪಂಚಾಯತ್ ಮಟ್ಟದಲ್ಲಿ ಆಚರಿಸಲು ಅವಕಾಶ ಕಲ್ಪಿಸಲಾಗಿದೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರದಂತೆ ನಿರ್ಬಂಧಿಸಲಾಗಿದೆ ಆಚರಣೆ ವೇಳೆ ಸಾಮಾಜಿಕ ಅಂತರ ಮತ್ತು ಇತರ ನಿಯಮಗಳನ್ನು ಪಾಲಿಸಲು ಸೂಚಿಸಲಾಗಿದೆ

ಈ ವಲಯಗಳಲ್ಲಿ ಅಗತ್ಯ ಸೇವೆಗಳಿಗೆ ಮಾತ್ರ ಅನುಮತಿ ನೀಡಲಾಗಿದೆ ಕೋವಿಡ್ ಪರೀಕ್ವಾ ಸಾಮರ್ಥ್ಯವನ್ನು ಹೆಚ್ಚಿಸಬೇಕಾದ ಅಗತ್ಯವಿದೆ ಇದರಿಂದ ಹೆಚ್ಚು ಜನಕ್ಕೆ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಿ ಕೋವಿಡ್ ಬಾಧಿತ ಹೆಚ್ಚು ಜನರ ಆರೋಗ್ಯ ರಕ್ಷಣೆಗೆ ಮುಂದಾಗಲು ಅನುಕೂಲವಾಗುತ್ತದೆ ಎಂದು ಗ್ಬಹ ಖಾತೆ ಸಹಾಯಕ ಸಚಿವ ಕಿಶನ್ ರೆದ್ದಿ ಹೇಳಿದ್ದಾರೆ ಅವರು ಹೈದರಾಬಾದ್ನಲ್ಲಿ ಇಂದು ಬೆಳಗ್ಗೆ ತೆಲಂಗಾಣ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಕೋವಿಡ್ ಆಸ್ಪತ್ರೆಗೆ ಭೇಟಿ ನೀಡಿದ್ದರು ಹೆಚ್ಚಿನ ಪ್ರಮಾಣದ ಪರೀಕ್ಷೆಗಳನ್ನು ನಡೆಸಿದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿದೆ ಕೊರೋನಾ ವೈರಸ್ ಹರಡುವುದನ್ನು ನಿಯಂತ್ರಿಸಲು ಇದೇ ವಿಧಾನವನ್ನು ಇತರ ರಾಜ್ಯಗಳು ಅನುಸರಿಸಬೇಕೆಂದು ಅವರು ಸಲಹೆ ಮಾದಿದರು ಸೋಂಕು ಪರೀಕ್ಷೆಯನ್ನು ವಿಶೇಷವಾಗಿ ಹೈದರಾಬಾದ್ನ ಕೊಳಚೆ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಡೆಸಬೇಕು ಇದರಿಂದ ಸೋಂಕಿತರು ಶೀಫ್ರದಲ್ಲೇ ಸುಧಾರಿಸಿಕೊಳ್ಳಲು ಅವಕಾಶವಾಗುತ್ತದೆ ಎಂದು ಅವರು ಹೇಳಿದರು ಟೋಕನ್ಗಳನ್ನು ವಿತರಿಸಿ ಪರೀಕ್ಷೆ ನಡೆಸುವ ಬದಲು ಬೇಡಿಕೆಗೆ ಅನುಸಾರ ಪರೀಕ್ಷೆ ನಡೆಸಬೇಕು ಎಂದು ಅವರು ಸಲಹೆ ಮಾಡಿದರು ಕಿಶನ್ ರೆಡ್ಡಿ ಅವರು ನಗರದ ಸನತ್ ನಗರದಲ್ಲಿರುವ ಆಯುರ್ವೇದ ಆಸ್ಪತ್ರೆಗೆ ಸಹ ಭೇಟಿ ನೀಡಿದ್ದರು

ಜಗಿಯುವ ತಂಬಾಕು ಸೇವನೆ ಮತ್ತು ಧೂಮಪಾನ ಮಾಡುವವರಿಗೆ ಕೊರೋನಾ ವೈರಾಣು ಸೋಂಕು ತಗುಲುವ ಸಾಧ್ಯತೆ ಹೆಚ್ಚು ಧೂಮಪಾನಕ್ಕೆ ಬೆರಳುಗಳು ಮತ್ತು ಬಾಯಿ ಸಂಪರ್ಕಕ್ಕೆ ಬರುವುದರಿಂದ ಅವರಿಗೆ ಸೋಂಕಿನ ಅಪಾಯ ಹೆಚ್ಚಿರುತ್ತದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎಚ್ಚರಿಕೆ ನೀಡಿದೆ ಇದಲ್ಲದೇ ಬಹು ಜನರು ವಿನಿಮಯ ಮಾಡಿಕೊಳ್ಳುವ ಹುಕ್ಕಾಗಳಿಂದಲೂ ಕೊರೋನಾ ಸೋಂಕು ತಗುಲುವ ಸಾಧ್ಯತೆಯಿರುವುದಾಗಿ ತಿಳಿಸಲಾಗಿದೆ